ಈಗಾಗಲೇ ಉಭಯ ಸದನಗಳ ಸಚಿವಾಲಯ ಕಲಾಪದ ವೇಳಾಪಟ್ಲಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದು

ಇದು ಎಲ್ಲರಿಗೂ ಅನ್ನಯವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಂಸತ್ನ ಕಲಾಪದ ಹಿನ್ನೆಲೆಯಲ್ಲಿ ಕೇಂದ್ರ ಗ್ರಹ ಸಚವ ಅಮಿತ್ ಶಾ ಅವರು ಆರೋಗ್ಗ ತಪಾಸಣೆಗಾಗಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ನೆ ಏಮ್ಗೆ ದಾಖಲಾಗಿದ್ದಾರೆ ಅವರು ಸಂಪೂರ್ಣ ತಪಾಸಣೆ ಮಾಡಿಸಿಕೊಳ್ಳಲಿದ್ದಾರೆ ಎಂದು ಸಂಸ್ನೆಯ ಹೇಳಕೆಯಲ್ಲಿ ತಿಳಿಸಿದೆ

ಬಿಹಾರದ ದರ್ಬಾಂಗ್ ವಿಮಾನ ನಿಲ್ದಾಣದ ಕಾರ್ಯಾರಂಭದ ಪರಿಶೀಲನೆ ನಡೆಸಿದ ಬಳಿಕ ಈ ವಿಷಯ ತಿಳಿಸಿದ ಸಚಿವರು ನವೆಂಬರ್ ಮೊದಲ ವಾರದಲ್ಲಿ ವಿಮಾನ ಸಂಚಾರ ಆರಂಭವಾಗಲಿದ್ಲು

ನಿನ್ನೆ ಅವರು ದರ್ಬಾಂಗ್ ವಿಮಾನ ನಿಲ್ಲಾಣದ ಕಾಮಗಾರಿಯ ಸ್ಥಿತಿಗತಿ ಮತ್ತು ಪ್ರಗತಿಯ ಪರಾಮರ್ಶೆ ನಡೆಸಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ಲು ತೃಪ್ಲಿದಾಯಕವಾಗಿದೆ ಎಂದರು

ಜಲಶಕ್ತಿ ಸಚಿವ ಗಜೇಂದ್ರಸಿಂಗ್ ಶೇಖಾವತ್ ಕೃಷಿ ಮತ್ತು ರೈತರ ಕಲ್ಲಾಣ ಖಾತೆ ಸಹಾಯಕ ಸಚಿವ ಪುರೋಷತ್ತಮ ರುಪಾಲಾ ಸಭೆಯಲ್ಲಿ ಭಾಗವಹಿಸಿದ್ದರು

ಜಲಜೀವನ ಅಭಿಯಾನವನ್ನು ಆರಂಭಿಸಲಿದೆ ಎಂದು ಅವರು ಪ್ರತಿಪಾದಿಸಿದರು

ವಿದ್ಯಾರ್ಥಿಗಳ ದಟ್ಟಣೆ ತಪ್ಪಿಸುವ ಉದ್ದೇಶದಿಂದ ಪರೀಕ್ಸಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದ್ದು

ಪನ್ನೆರಡೂವರೆ ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಸಾ ಕೇಂದ್ರದಲ್ಲಿ ತಪ್ಪದೆ ವರದಿ ಮಾಡಿಕೊಳ್ಳಬೇಕಾಗಿದ್ಲು ಪರೀಕ್ಸಾ ಕೇಂದ್ರದ ಹೊರಗೆ ಮತ್ತು ಕೊಠಡಿಯ ಒಳಗೆ ಸ್ಥಾನಿಟ್ಟೆಸರ್ ವ್ಲವಸ್ಥೆ ಮಾಡಲಾಗಿದ್ದು ವಿದ್ಲಾರ್ಥಿಗಳು ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿರುತ್ತದೆ

ಸಾರ್ವಜನಿಕರು ಈ ಕಾರ್ಯಕ್ರಮಕ್ಷೆ ತಮ್ಮ ವಿಚಾರಗಳನ್ನು ಕಳುಹಿಸಬಹುದು

ಆಯ್ದ ವಿಚಾರಗಳನ್ನು ಪ್ರಧಾನಮಂತ್ರಿ ಅವರು ತಮ್ಮ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಲಿದ್ದಾರೆ

ಚಿಕಿತ್ವೆ ಪಡೆದು ಗುಣಮುಖರಾದ ಬಳಕವೂ ಕೇಂದ್ರದ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು ಅಲ್ಲದೇ ಮನೆಯಲ್ಲಿ ನಿರಂತರವಾಗಿ ಕೇಂದ್ರದ ನಿಯಮಾವಳಿಗಳನ್ನು ಜಾರಿಗೆ ತರಲು ಸಾರ್ವಜನಿಕರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು

ಭಾರತದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ನೆ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಆರೋಗ್ತ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ತಿಳಿಸಿದೆ

ಗುಣಮಟ್ಟದ ಚಿಕ್ಕೆ ಜೊತೆಗೆ ನಿರಂತರವಾಗಿ ಕೇಂದ್ರದ ಮಾರ್ಗಸೂಚಿಯನ್ನು ಪಾಲಿಸಿಕೊಂಡು ಬರುವಂತೆ ಜನರಲ್ಲಿ ಮನವಿ ಮಾಡಲಾಗಿದೆ

ಜಪಾನ್ನ ನವೋಮಿ ಒಸಾಕಾ ಪ್ರತಿಷ್ಟಿತ ಯುಎಸ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಡ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ನ್ನೂಯಾರ್ಕ್ನಲ್ಲಿ ನಿಸ್ಟೆ ರಾತ್ರಿ ನಡೆದ ರೋಚಕ ಪಂದ್ಯದಲ್ಲಿ ಅವರು

ಈ ಪ್ರಶಸ್ತಿ ಗೆಲ್ಲುವ ಮೂಲಕ ಒಸಾಕಾ ಮೂರು ಗ್ರಾನ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ಲಂತಾಗಿದೆ

ವಿಶ್ವರ್ತಾಂಕಿಂಗ್ ಪಟ್ಟಿಯಲ್ಲಿ ಒಸಾಕಾ ಮೂರನೇ ತ್ರೇಯಾಂಕಕ್ಕೆ ಏರಿದ್ದಾರೆ ಪುರುಷರ ಸಿಂಗಲ್ಲಿನ ಅಂತಿಮ ಪಂದ್ಯ ಇಂದು ರಾತ್ರಿ ನಡೆಯಲಿದ್ದು ಜರ್ಮನಿಯ ಅಲೆಕ್ಸಾಂಡರ್ ಜ್ನೆರೇವ್ ಮತ್ತು ಆಸ್ಸಿಯಾದ ಡೊಮಿನಿಕ್ ಥೀಮ್ ನಡುವೆ ಹಣಾಪಣಿ ನಿರೀಕ್ಷಿತ ಹೆಚ್ಚು ಕಾಲ ಬಾಳಿಕೆ ಬರದ ತರಕಾರಿ ಮತ್ತು ಹೂವು ಹಣ್ಣು ಸರಕುಗಳನ್ನು ದೇಶದ ವಿವಿಧ ಭಾಗಗಳಿಗೆ ತ್ತರಿತವಾಗಿ ತಲುಪಿಸಲು ನೆರವಾಗುತ್ತಿರುವ ಕಿಸಾನ್ ರೈಲುಗಳು ಮಹಾರಾಷ್ಷ ರೈತರ ದಾಳಿಂಬೆ ಬೆಳೆಯನ್ನು ಇತರೆ ರಾಜ್ಗಳಿಗೆ ತ್ವರಿತವಾಗಿ ಸಾಗಿಸುವ ಮೂಲಕ ರೈತರ ಆದಾಯ ಹೆಚ್ಚಳಕ್ಕೆ ಸಹಕಾರಿಯಾಗುತ್ತಿವೆ